ವಿಶೇಷ ತನಿಖಾ ತಂಡ ನೇಮಿಸಿ ಧ್ವನಿ ಮುದ್ರಿಕೆ ವಿಚಾರದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಸರ್ಕಾರದ ನಿಲುವನ್ನು ಮರು ಪರಿಶೀಲಿಸಬೇಕೆಂದು ಪ್ರತಿಪಕ್ಷ ನಾಯಕ ಬಿ

ಯಡಿಯೂರಪ್ಪ ಸಭಾಧ್ಯಕ್ಷ ಎಸ್

ಇದಕ್ಕೆ ಸಭಾಧ್ಯಕ್ಷರಿಂದ ಯಾವುದೇ ಸಮ್ಮತಿ ದೊರೆಯದಿದ್ದಾಗ ಬಿಜೆಪಿ ಸದಸ್ಯರು ಸಭಾಧ್ಯಕ್ಷರ ಪೀಠದ ಎದುರಿನ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಧ್ವನಿಮುದ್ರಿಕೆಯಲ್ಲಿ ಸರ್ಕಾರವನ್ನು ಅಸ್ತಿರಗೊಳಿಸುವ ಹಾಗೂ ಶಾಸಕರ ಖರೀದಿ ವ್ಯಾಪಾರದ ಸ್ವಷ್ವ ಸಂಕೇತ ದೊರೆತಿದ್ದು ಎಸ್ ಐಟಿ ಮೂಲಕವೇ ತನಿಖಿ ನಡೆದು ತಪಿತಸ್ದರ ವಿರುದ್ದ ಕ್ರಮ ಜರುಗಿಸುವುದು ಸೂಕ್ತವಾಗಿದೆ ಎಂದು ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಪ್ರತಿಪಾದಿಸಿದರು

ಎತ್ತಿನಹೊಳೆ ಯೋಜನೆ ಹಾಗೂ ಭೂ ಸ್ವಾಧೀನ ಕಾಯ್ದೆ ತಿದ್ದುಪದಿ ವಿಚಾರ ಕುರಿತಂತೆ ಚರ್ಚೆಯಾಗಬೇಕಿದ್ದು ಧರಣಿ ನಿರತ ಸದಸ್ಯರು ಇದಕ್ಕೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಬೇಕಾಗಿದ್ದು ಹಣಕಾಸು ಮಸೂದೆ ಅಂಗೀಕಾರವಾಗಬೇಕಿದೆ ಎಂದು ವಿವರಿಸಿದರು

ನಂತರ ಸಭೆಯನ್ನು ಅಪರಾಹ್ನ ಮೂರುವರೆ ಗಂಟೆಗೆ ಮುಂದೂಡಲಾಯಿತು ಇದಕ್ಕೂ ಮುನ್ನ ಧ್ವನಿಮುದ್ರಿಕೆ ವಿಚಾರದ ತನಿಖೆ ಸಂಬಂಧ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಅವರ ಕೊಠಡಿಯಲ್ಲಿ ನಡೆದ ಸಂಧಾನ ಸಭೆ ಯಾವುದೇ ಒಮ್ಮತಕ್ಕೆ ಬರುವಲ್ಲಿ ವಿಫಲವಾಯಿತು ಶುದ್ದ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿ ಬಿಜೆಪಿ ವಿಧಾನಪರಿಷತ್ತಿನಲ್ಲಿ ಇಂದು ಕೂಡಾ ಧರಣಿ ನಡೆಸಿತು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಸಿದ ಬಿಜೆಪಿ ಸದಸ್ಯರು ಶುದ್ದ ನೀರಿನ ಘಟಕಗಳ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದ್ದುಸರ್ಕಾರ ತನಿಖೆ ನಡೆಸಬೇಕು ಇಲ್ಲದಿದ್ದರೆ ಬಿಜೆಪಿಯೇ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಹೇಳಿದರು ಸಭಾನಾಯಕಿ ಡಾ ಜಯಮಾಲಾ ಮಾತನಾಡಿ ಅವ್ಯವಹಾರದ ಬಗ್ಗೆ ದಾಖಲೆಗಳನ್ನು ನೀಡಿದರೆ ಸರ್ಕಾರ ತನಿಖೆ ನಡೆಸಲಿದೆ ತಪಿತಸ್ಥರನ್ನು ರಕ್ಷಿಸುವ ಉದ್ದೇಶವಿಲ್ಲ ಎಂದು ಸ್ಪ ಷ್ವಪದಿಸಿದರು ನಂತರ ಬಿಜೆಪಿ ಸದಸ್ಯರು ಧರಣಿ ಹಿಂಪಡೆದರು ಹಾಸನದ ಬಿಜೆಪಿ ಶಾಸಕ ಪ್ರೀತಂಗೌಡ ಅವರ ನಿವಾಸದ ಮೇಲೆ ದಾಳಿ ನಡೆದಿದ್ದು ಖಂಡನೀಯ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿ

ಕೇಂದ್ರ ಗೃಹ ಸಚಿವ ರಾಜನಾಥ್ ಅವರ ಗಮನಕ್ಕೆ ಈ ವಿಚಾರವನ್ನು ತರುವುದಾಗಿ ಯಡಿಯೂರಪ್ಪ ಹೇಳಿದರು ಶಾಸಕ ಪ್ರೀತಂಗೌಡ ಮಾತನಾಡಿ ತಮ್ಮ ಕುಟುಂಬದವರ ಮೇಲೆ ಹಲ್ಲೆ ನಡೆದಿದ್ದು ಕೊಲೆ ಯತ್ನ ನಡೆಸಲಾಗಿದೆ ಎಂದು ಆರೋಪಿಸಿದರು ಮಹದಾಯಿ ಮತ್ತು ಕಳಸಾ ಬಂಡೂರಿ ನಾಲಾ ಜೋಡಣೆ ಕಾಮಗಾರಿ ಕೈಗೆತ್ತಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ರೈತ ಸೇನಾ ರಾಜ್ಯ ಸಮಿತಿ ಅಧ್ಯಕ್ಷ ವೀರೇಶ ಸೊಬರದಮಠ್ ಆರೋಪಿಸಿದ್ದಾರೆ

ಆದೇಶ ಪರಿಪಾಲನೆ ಸಂಬಂಧ ರಾಜ್ಯ ಗಡಿ ಮತ್ತು ನದಿಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಹಾಗೂ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಕೆ ಎಲ್

ಇಂದು ವಿಶ್ವ ರೇಡಿಯೋ ದಿನ ಮಾಹಿತಿ ಮತ್ತು ಮನರಂಜನೆಯ ಮಾಧ್ಯಮವಾದ ರೇಡಿಯೋ ಜನರನ್ನು ಮಾಹಿತಿ ಹಾಗೂ ಸಂಪರ್ಕದ ಮೂಲಕ ಸಬಲಗೊಳಿಸಲು ಪ್ರಮುಖ ಸಾಧನವಾಗಿದೆ

ವಿಶ್ವದ ಮೂಲೆ ಮೂಲೆಗಳ ಜನರನ್ನು ಒಗ್ಗೂಡಿಸುವ ಅದ್ವಿತೀಯ ಸಾಮರ್ಥ್ಯವುಳ್ಳ ರೇಡಿಯೋದ ಸಾಧನೆಯನ್ನು ಬಣ್ಣಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ

ಸಂಭಾಷಣೆ ಸಹಿಷ್ಣುತೆ ಹಾಗೂ ಶಾಂತಿ ಈ ವರ್ಷದ ವಿಶ್ವ ರೇಡಿಯೋ ದಿನದ ಪರಿಕಲ್ಪನೆಯಾಗಿದೆ

ಧಾರವಾದ ಕರ್ನಾಟಕ ಕಾಲೇಜಿನ ಸಂಗೀತ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾ